ನಾಡಿನಾದ್ಖಂತ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ರಾಜ್ಯಪಾಲ ವಜುಭಾಯಿ ವಾಲಾ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹಾಗೂ ಗೃಹ ಸಚಿವ ಎಂ

ಪಾಟೀಲ್ ಬೆಂಗಳೂರಿನ ಚಾಲುಕ್ಕ ವೃತ್ತದಲ್ಲಿರುವ ಅಶ್ವಾರೂಢ ಬಸವಣ್ಣನವರ ಮತ್ವಳಿಗೆ ಮಾಲಾರ್ಪಣೆ ಮಾಡಿದರು ಬಸವ ಜಯಂತಿಗೆ ಶುಭ ಕೋರಿರುವ ಮುಖ್ಯಮಂತ್ರಿ ಎಚ್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

ಮನುಕುಲಕ್ಕೆ ಕರ್ನಾಟಕದ ಹೆಮ್ಮೆಯ ಕೊಡುಗೆ ಕಳ ಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ನರಿಗೆ ಅಸಹ್ಯಪಡಬೇಡ ಎಂದು ಜೀವನ ರಹಸ್ಟವನ್ನು ಅತಿ ಸರಳವಾಗಿ ಹೇಳದ ಬಸವಣ್ಣನವರು ರೂಪಿಸಿದ ಸರ್ವ ಜನಾಂಗದ ತಾಂತಿಯ ಆದರ್ಶ ನಮ್ನದೂ ಆಗಲಿ ಅಪರೂಪದ ದಿವ್ಯ ಚೇತನ ರೂಪಿಸಕೊಟ್ಟ ದಾರಿಯಲ್ಲಿ ಸಾಗುವ ಸಂಕಲ್ಪ ನಮ್ನದಾಗಲಿ ಎಂದು ಅವರು ತಮ್ನ ಸಂದೇಶದಲ್ಲಿ ತಿಳಿಸಿದ್ದಾರೆ

ಪಟ್ಟಣದ ವಿರಕ್ತಮಠದ ಶ್ರೀ ಸಿದ್ದಲಿಂಗಸ್ವಾಮೀಜಿಯವರು ಇಂದು ಬೆಳಿಗ್ಗೆ ಷಟ್ಸ್ಥಳ ಧ್ವಜಾರೋಹಣ ನೆರವೇರಿಸಿದರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿರುವ ಬೃಹತ್ ಬಸವ ಪುತ್ಥಳಿಗೆ ವಿವಿಧ ಸಂಘಟನೆಯ ಅಧ್ಯಕ್ಷ ಪದಾಧಿಕಾರಿಗಳಿಂದ ಮಾಲಾರ್ಪಣೆ ಕಾರ್ಯಕ್ರಮ ಜರುಗಿತು ತಹಶೀಲ್ವರ್ ಬಸವರಾಜ ಬೆಣ್ಣೆತಿರೂರ ಪ್ರಮುಖರಾದ ಈರಣ್ಣ ಪಟ್ಟಣಶೆಟ್ಟ ಮತ್ತಿತರರು ಪಾಲ್ಗೊಂಡಿದ್ದರು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಖಾತೆ ಸಚಿವ ಶಿವಾನಂದ ಪಾಟೀಲ್ರ ಸಮ್ಮಖದಲ್ಲಿ ಬಸವಣ್ಣ ಹುಟ್ಟದ ಸ್ಥಳವಾದ ಬಸವ ಸ್ಕಾರಕದಲ್ಲಿ ದೆಳ್ಳಿಯಿಂದ ಮಾಡಿದ ಕೂಸು ಬಾಲಬಸವ ನಿಗೆ ನಾಮಕರಣ ಮಾಡುವ ಕಾರ್ಯಕ್ರಮ ಜರುಗಿತು ಇಂದು ಸಂಜೆ ವಿವಿಧ ಕಲಾವಿದರಿಂದ ಬಸವಣ್ಣನ ಕುರಿತು ವಚನ ಗಾಯನ ವಿವಿಧ ಪಂಡಿತರಿಂದ ಉಪನ್ಲಾಸ ಕಾರ್ಯಕ್ರಮಗಳು ಜರುಗಲಿವೆ ಭಗವಾನ್ ಬಸವೇಶ್ವರರ ಜಯಂತಿ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಶುಭ ಹಾರೈಸಿದ್ದಾರೆ

ಬಸವಣ್ಣ ಅವರು ಕಡುಬಡವರ ಏಳಿಗೆಗೆ ಹಾಗೂ ಶಿಕ್ಷಣಕ್ಕೆ ಆದ್ದತೆ ನೀಡಿದ ಮಹಾನ್ ಕ್ರಾಂತಿ ಪುರುಷ ಎಂದು ಟ್ವೀಟ್ ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಕೂಡ ಬಸವ ಜಯಂತಿಯ ಶುಭ ಕೋರಿದ್ದು ಕರ್ನಾಟಕದ ನನ್ನ ಎಲ್ಲಾ ಸಹೋದರ ಸಹೋದರಿಯರಿಗೂ ಬಸವ ಜಯಂತಿಯ ಶುಭಾಷಯಗಳು ಎಂದು ಟ್ವೀಟ್ ಮಾಡಿದ್ದಾರೆ ಬರ ಪರಿಸ್ಟಿತಿ ವಿಷಯದಲ್ಲಿ ಕೇಂದ್ರ ಸರ್ಕಾರ ರಾಜ್ಯದೊಂದಿಗೆ ತಾರತಮ್ಯ ನೀತಿ ಅನುಸರಿಸುತ್ತಿದೆ ಎಂದು ಉಪ ಮುಖ್ಣಮಂತ್ರಿ ಡಾ

ಪರಮೇಶ್ವರ್ ಆರೋಪಿಸಿದ್ದಾರೆ

ಇದರಿಂದ ರಾಜ್ಟಕ್ಕೆ ಅನ್ವಾಯವಾಗಿದೆ ಎಂದರು ಸದ್ದಕ್ಕೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತು ಯಾವುದೇ ಚಿಂತನೆ ನಡೆಸಿಲ್ಲ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ ಇದನ್ನು ಮೊದಲು ನಿಭಾಯಿಸಬೇಕಿದೆ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 ಚುನಾವಣೆಯಲ್ಲಿ ಭಾಗಿಯಾದ ಅಧಿಕಾರಿಗಳನ್ನು ಹೊರತುಪಡಿಸಿ ಬೇರೆಯವರೊಂದಿಗೆ ಸಭೆ ನಡೆಸಲು ಅನುಮತಿ ಕೇಳಿದ್ಗೇವೆ ಎಂದು ಪರಮೇಶ್ವರ್ ತಿಳಿಸಿದರು ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸುವಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಅವರು ಆರೋಪಿಸಿದರು ರಾಜ್ಯಾದ್ಯಂತ ತೀವ್ರ ಬರಪರಿಸ್ವಿತಿ ಇದ್ದು ಬರ ಪರಿಹಾರ ಕಾಮಗಾರಿಗಳನ್ನು ಕೈಗೊಳ್ಳಬೇಕಾಗಿದ್ದ ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಆರೋಪಿಸಿದ್ದಾರೆ ಬರ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಎಲ್ಲಾ ನೆರವು ನೀಡಲು ಸಿದ್ಧವಿದೆ ಆದರೆ ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಉದಾಸೀನ ತೋರಿಸುತ್ತಿದೆ ಅಧಿಕಾರಿಗಳು ಕೂಡ ಪರಿಹಾರ ಕಾಮಗಾರಿ ಕೈಗೊಂಡಿಲ್ಲ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 ರಾಜ್ಞದಲ್ಲಿ ತೀವ್ರ ಬರ ಪರಿಸ್ವಿತಿ ಇದ್ದು ಮನ್ರೇಗಾ ಯೋಜನೆಯಡಿ ಕೇಂದ್ರದಿಂದ ಅನುದಾನ ಬಿಡುಗಡೆಯಾಗಿಲ್ಲ ಇಂತಹ ಪರಿಸ್ತಿತಿಯಲ್ಲಿ ವಿರೋಧ ಪಕ್ಷದ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಅನುದಾನ ಬಿಡುಗಡೆ ಮಾಡಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಕೆಪಿಸಿಸಿ ಅಧ್ವಕ್ಷ ದಿನೇತ್ ಗುಂಡೂರಾವ್ ಕಲಬುರಗಿಯಲ್ಲಿಂದು ಆರೋಪಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಶ್ರಮುಖ ನಾಯಕರು ಸೋಲಲಿದ್ದಾರೆ ಎಂದು ಹೇಳಕೊಂಡು ಯಡಿಯೂರಪ್ಪ ತಿರುಗುತ್ತಿದ್ದಾರೆ ಕೋಲಿ ಸಮಾಜವನ್ನು ಪರಿತಿಪ್ಪ ಪಂಗಡಕ್ಕೆ ಸೇರಿಸುವುದಾಗಿ ಅವರು ಭರವಸೆ ನೀಡುತ್ತಿದ್ದಾರೆ ಆದರೆ ಈ ಹಿಂದೆ ಕೇಂದ್ರ ಸರಕಾರ ಈ ವಿಷಯದಲ್ಲಿ ರಾಜ್ಯದ ಶಿಫಾರಸ್ಸು ತಿರಸ್ಕರಿಸಿತ್ತು ಈ ಕುರಿತು ಯಡಿಯೂರಪ್ಪ ಏಕೆ ಮಾತನಾಡುತ್ತಿಲ್ಲ ಎಂದು ದಿನೇಶ್ ಗುಂಡೂರಾವ್ ಪ್ರಶ್ನಿಸಿದರು

ಪಾಟೀಲ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ರಾಜ್ಣ ಸಮಿತ್ರ ಸರ್ಕಾರ ಇನ್ನು ನಾಲ್ಕು ವರ್ಷ ಅಧಿಕಾರದಲ್ಲಿರಲಿದೆ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ